ಮೋದಿ ಮನವಿ

ಅಕ್ರಮ ಹಣಕಾಸು ವಹಿವಾಟು ತಡೆ ಕಾಯ್ಲೆಯಡಿ ಹಾಂಕಾಂಗ್ನಲ್ಲಿ ನೀರವ್ ಮೋದಿ

ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭಯೋತ್ಸಾದಕರ ವಿರುದ್ದ ಜಂಟಿ ಹ ಭದ್ರತಾ ಪಡೆಗಳ ಕಾರ್ಯಾಚರಣೆ ರಾಷ್ಟ ನಿರ್ಮಾಣದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಅಸಕ್ತಿ ತೋರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ದೇಶದ ವಿವಿಧ ಭಾಗಗಳ ಕೈಗಾರಿಕೋದ್ಯಮದ ನಾಯಕರು ಮಾಹಿತಿ ತಂತ್ರಜ್ಞಾನ ಮತ್ತು ವಿದ್ಯುನ್ಮಾನ ಉತ್ವಾದಕರೊಂದಿಗೆ ಸಂವಾದ ನಡೆಸಿದ ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಜನರು ಇತರರಿಗಾಗಿ ಕೆಲಸ ಮಾಡಲು ಬಯಸುತ್ತಾರೆ ಭಾರತದ ಯುವಜನತೆ ತಂತ್ರಜ್ಞಾನ ಕ್ಷೇತ್ರದ ಶಕ್ತಿಯಾಗಿ ರೂಪುಗೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಎಂದರು ಸಾರ್ವಜನಿಕ ಸಹಭಾಗಿತ್ಸವಿದ್ದಾಗ ಯಾವುದೇ ಸರ್ಕಾರದ ಯೋಜನೆಗಳು ಯಶಸ್ಸು ಕಾಣಲಿವೆ ಕ್ವೆಗಾರಿಕೆ ಹಾಗೂ ಕಾರ್ಪೊರೇಟ್ ವಲಯವನ್ನು ಟೀಕಿಸುವ ಪ್ರವೃತ್ತಿಯನ್ನು ನಾವು ಬೆಳಸಿಕೊಳ್ಳಬಾರದು ಎಂದರು ತಮ್ಮ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಜನರು ತೆರಿಗೆ ಪಾವತಿಸುತ್ತಿದ್ದಾರೆ ತಮ್ಮ ತೆರಿಗೆ ಹಣ ಅಭಿವ್ವದ್ದಿಗಾಗಿ ಮತ್ತು ಸಕಾರಾತ್ಮಕವಾಗಿ ಬಳಕೆಯಾಗುತ್ತದೆ ಎಂಬ ನಂಬಿಕೆಯಿಂದ ತೆರಿಗೆ ಪಾವತಿದಾರರು ಹೆಚ್ಚಾಗಿದ್ದಾರೆ ಪ್ರಾಮಾಣಿಕ ತೆರಿಗೆ ಪಾವತಿಯಿಂದ ಸಮಾಜಕ್ಕೆ ಇನ್ನಷ್ಟು ಅಭಿವ್ವದ್ದಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಇತ್ತೀಚಿನ ತೈಲ ಬೆಲೆಯ ಏರಿಕೆಯ ಬಗ್ಗೆ ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಎಲೆಕ್ಟಿಕ್ ವಾಹನಗಳ ಬಳಕೆಯಿಂದ ತೈಲದ ಮೇಲೆ ಅವಲಂಬಿಸುವುದನ್ನು ಕಡಿಮೆ ಮಾಡಬಹುದು ಎಂದರು

ಧನಪಾಲ್ ಅವರ ತೀರ್ಮಾನವನ್ನು ಮದ್ರಾಸ್ ಹೈಕೋರ್ಟ್ ಇಂದು ಎತ್ತಿಹಿಡಿದಿದೆ

ತಮಿಳುನಾಡು ವಿಧಾನಸಭಾಧ್ಯಕ್ಷ ಪಿ

ಈ ಶಾಸಕರು ಎಐಎಡಿಎಂಕೆ ನಾಯಕ ಟಿಟಿವಿ ದಿನಕರನ್ ಅವರನ್ನು ಉದಾಸೀನ ಮಾಡಿದ್ದರೆಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿತ್ತು ಮುಖ್ಯಮಂತ್ರಿ ಪಳನಿಸ್ವಾಮಿ ಅವಿಶ್ವಾಸ ವ್ಯಕ್ತಪಡಿಸಿದ ನಂತರ ರಾಜ್ಯಪಾಲರನ್ನು ಭೇಟಿಯಾಗಿದ್ದ ಈ ಶಾಸಕರನ್ನು ಪಕ್ಷಾಂತರ ವಿರೋಧಿ ಕಾನೂನಿನದಿ ಅನರ್ಹಗೊಳಿಸಲಾಗಿತ್ತು

ಮಿತಿ ಮೀರುತ್ತಿರುವ ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ

ಆದರೆ ವಾಯುಮಾಲಿನ್ನ ಹೆಚ್ಚಳ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟುಮಾಡುವಲ್ಲಿ ಹಳೆಯ ಮಾನದಂಡದ ವಾಹನಗಳ ಕೊಡುಗೆ ಹೆಚ್ಚಾಗಿದೆ ಎನ್ನುವ ಕಾರಣ ನೀದಿ ಸುಪ್ರೀಂಕೋರ್ಟ್ ಈ ತೀರ್ಪನ್ನು ಪ್ರಕಟಿಸಿದೆ

ಕೆಲಸದ ಸ್ಥಳಗಳಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಲೈಂಗಿಕ ಕಿರುಕುಳ ವಿಷಯ ಕುರಿತಂತೆ ಪ್ರಸ್ತುತ ಇರುವ ಕಾನೂನು ಹಾಗೂ ಸಾಂಸ್ತಿಕ ಚೌಕಟ್ಟನ್ನು ಪರೀಕ್ಷಿಸಲು ಕೇಂದ್ರ ಸರ್ಕಾರ ಸಚಿವರ ತಂಡವನ್ನು ರಚಿಸಿದೆ ಕೇಂದ್ರ ಗ್ಬಹಸಚಿವ ರಾಜನಾಥ್ಸಿಂಗ್ ನೇತೃತ್ವದ ಈ ತಂಡದಲ್ಲಿ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗದ್ಕರಿ ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಮೇನಕಾ ಗಾಂಧಿ ಸದಸ್ನರಾಗಿರುತ್ತಾರೆ ಕೆಲಸದ ಸ್ಥಳಗಳಲ್ಲಿ ನಡೆಯುವ ಲೈಂಗಿಕ ದೌರ್ಜನ್ನದ ವಿರುದ್ದ ಪ್ರತಿಭಟಿಸುವ ಮಹಿಳೆಯರಿಗೆ ನೆರವಾಗಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಶಿ ಬಾಕ್ಸ್ ಎನ್ತುವ ವಿದ್ಯುನ್ಮಾನ ದೂರು ಪೆಟ್ಟಿಗೆಯನ್ನು ಪ್ರಾರಂಭಿಸಿದೆ

ವಿಶೇಷ ಸಿಬಿಐ ನ್ಯಾಯಾಧೀಶರಾದ ಸಂಜಯ್ ಪಾಂಡೆ ಈ ನಿರ್ಧಾರವನ್ನು ಪ್ರಕಟಿಸಿದರು ಆಶಿಷ್ ಆಲಿಯಾ ಮತ್ತು ಜೈಸಿಂಗ್ ಹಂಡಾ ಎನ್ನುವ ಈ ಇಬ್ಬರ ವಿರುದ್ದ ವಿಶೇಷ ಕಾರ್ಯಪಡೆ ತನಿಖಾ ಪ್ರಕ್ರಿಯೆಯನ್ನು ನಡೆಸಿತ್ತು ಅನಾಮಧೇಯ ವ್ಯಕ್ತಿಯೊಬ್ಬರ ದೂರಿನ ಆಧಾರದ ಮೇಲೆ ಈ ತನಿಖೆ ನಡೆದಿತ್ತು ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿಂದು ಬೆಳಗ್ಗೆ ಭದ್ರತಾ ಪಡೆಗಳ ಜಂಟಿ ತಂಡ ಮತ್ತು ಭಯೋತ್ಸಾದಕರ ಗುಂಪಿನ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಕ್ರೀರಿ ವಲಯದ ಅತುರಾ ಗ್ರಾಮದಲ್ಲಿ ಭಯೋತ್ವಾದಕರು ಅಡಗಿರುವ ಬಗ್ಗೆ ಸುಳಿವು ದೊರೆತ ಆಧಾರದ ಹಿನ್ನೆಲೆಯಲ್ಲಿ ಸೇನಾಪಡೆ ರಾಜ್ಯ ಪೊಲೀಸ್ ಪಡೆ ಹಾಗೂ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದವು ಎಂದು ಭದ್ರತಾ ಮೂಲಗಳು ಮಾಹಿತಿ ನೀಡಿದೆ ಸಂದೇಹಾಸ್ವದ ಸ್ಥಳದಲ್ಲಿ ಜಂಟಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದಾಗ ಭಯೋತ್ವಾದಕರು ಗುಂಡಿನ ದಾಳಿ ಆರಂಭಿಸಿದರು ಬಾರಾಮುಲ್ಲಾ ಜಿಲ್ಲೆಯಾದ್ಯಂತ ಭದ್ರತೆ ರಕ್ಷಣೆ ದೃಷ್ಟಿಯಿಂದ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಲಾಗಿದೆ

ಅಸ್ಪಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಚಲನಚಿತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಈ ಉತ್ಸವವನ್ನು ಜ್ಯೋತಿ ಚಿತ್ರಬನ್ ಮತ್ತು ಡಾ ಭೂಪೆನ್ ಹಜಾರಿಕಾ ಪ್ರಾದೇಶಿಕ ಸರ್ಕಾರಿ ಚಲನಚಿತ್ರ ಮತ್ತು ಟೆಲಿವಿಷನ್ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿವೆ

ಆಶಿಯಾನ್ ರಾಷ್ಟಗಳ ಚಿತ್ರಗಳ ಮೇಲೆ ವಿಶೇಷ ಆದ್ನತೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಒಂದು ವೇಳೆ ಅಮೆರಿಕ ಮಧ್ಯಂತರ ವ್ಯಾಪ್ತಿಯ ಪರಮಾಣು ಪಡೆಗಳ ಒಪ್ಪಂದದಿಂದ ಹಿಂದೆ ಸರಿದಲ್ಲಿ ಹೊಸ ಶಸ್ತ್ರಗಳ ಅಪಾಯ ಎದುರಾಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇಟಲಿಯ ಪ್ರಧಾನಿ ಗುಯ್ಸೆಪ್ ಕೊಂಟ್ ಅವರೊಂದಿಗೆ ಮಾಸ್ಕೋದಲ್ಲಿ ಮಾತಕತೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಪುಟಿನ್ ಮಾತನಾಡಿದರು ಯೂರೋಪ್ ವೆಲಯದಲ್ಲಿ ಅಮೆರಿಕದ ನೂತನ ಕ್ಷಿಪಣಿ ವ್ಯವಸ್ದೆ ಆರಂಭವಾದಲ್ಲಿ ರಷ್ಯಾ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡುವುದು ಎಂದು ಅವರು ಹೇಳಿದರು ಮೂರು ದಶಕಗಳಷ್ಟು ಹಳೆಯದಾದ ಪರಮಾಣು ಒಪ್ಪಂದದಿಂದ ಅಮೆರಿಕ ಹಿಂದೆ ಸರಿಯುವುದಾಗಿ ಅಲ್ಲಿಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಕಳವಳ ವ್ಯಕ್ತವಾಗುತ್ತಿದೆ ಈ ಒಪ್ಪಂದದಿಂದ ಹಿಂದೆ ಸರಿಯುವ ನಿರ್ಧಾರ ಮತ್ತು ನೂತನ ಪ್ರಮುಖ ಶಸ್ತ್ರಾಸ್ತ್ರ ನಿಯಂತ್ರಣ ಒಪ್ಪಂದಕ್ಕೆ ಬೆಂಬಲ ನೀಡುವುದು ಮತ್ತೊಂದು ಹೊಸ ಶಸ್ತಾಸ್ತ್ರ ಸಂಘರ್ಷಕ್ಕೆ ದಾರಿಯಾಗಬಹುದು ಇದು ಯೂರೋಪ್ಗೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗುತ್ತದೆ ಎಂದು ಪುಟಿನ್ ಹೇಳಿದರು

ಅಮೆರಿಕದ ಪತ್ರಕರ್ತ ಜಮಾಲ್ ಖಷೋಫಿ ಹತ್ಯೆ ಪ್ರಕರಣವನ್ನು ಸೌದಿ ಅರೆಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ತೀವ್ರವಾಗಿ ಖಂಡಿಸಿದ್ದು ಈ ಪ್ರಕರಣದಲ್ಲಿ ನ್ಯಾಯ ಮೇಲುಗೈ ಸಾಧಿಸಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಸ್ತಾನ್ಬುಲ್ನಲ್ಲಿ ಸೌದಿ ದೂತವಾಸದಲ್ಲಿ ನಡೆದ ಖಷೋಫಿ ಹತ್ಯೆ ಕುರಿತು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯೀಪ್ ಎರ್ಡೋಗನ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ರಾಜಕುಮಾರ ಸಲ್ಮಾನ್ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ನಡುವಣ ಬಾಂಧವ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪ ಷ್ವಪದಿಸಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಪಿ

ಸಿಂಧು ಸ್ಟೆನಾ ನೆಹ್ವಾಲ್ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಹತ್ತು ಭಾರತೀಯ ಶೆಣ್ಶರ್ಗಳು ಇಂದು ತಮ್ಮ ಪ್ರಿ ಕ್ವಾರ್ಟರ್ ಫೈನಲ್ ಪಂದ್ಯಗಳನ್ನು ಆಡಲಿದ್ದಾರೆ ಸೈನಾ ನೆಹ್ವಾಲ್ ಲನೇ ಶ್ರೇಯಾಂಕಿತ ಜಪಾನಿ ಶೆಟ್ತರ್ ನೊಜೋಮಿ ಒಕೊಹರ ಅವರನ್ನು ಎದುರಿಸಿದರೆ ಪಿ

ಸಿಂಧು ಮತ್ತೊಬ್ಬ ಜಪಾನಿ ಆಣಗಾರ್ತಿ ಸಯಾಕ ಸಾಟೊ ಅವರನ್ನು ಎದುರಿಸಲಿದ್ದಾರೆ

ಸಾಯಿ ಪ್ರಣೀತ್ ಇಂಡೋನೇಷ್ಯಾದ ಜೊನಾಥನ್ ಕ್ರಿಸ್ವಿ ಅವರೆದುರು ಸೆಣಸಲಿದ್ದಾರೆ ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಷಿ ಜೋಡಿ ಮತ್ತು ಮನು ಅತ್ರಿ ಬಿ ಸುಮೀತ್ ರೆಡ್ಡಿ ಜೋಡಿಗಳು ತಮ್ಮ ಪಂದ್ಯಗಳನ್ನು ಆಡಲಿವೆ ಮಹಿಳೆಯರ ಡಬಲ್ಸ್ನಲ್ಲಿ ಮೇಘನಾ ಜಕ್ಕಂಪುಡಿ ಪೂರ್ವಿಶಾ ಎಸ್